ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಇಂದು ಬೆಳಗ್ಗೆ ಆಯೋಜಿಸಿರುವ ರ್ನಾಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗಿ

ಪೌರತ್ನ ತಿದ್ಗುಪಡಿ ಕಾಯ್ಲೆ ಕುರಿತ ವಿದ್ವಾರ್ಥಿಗಳ ಸಾಮಾಜಿಕ ಮಾಧ್ವಮ ಪೋಸ್ಟ್ ಗಳನ್ನು ಪತ್ನೆ ಹಬ್ಬವಂತೆ ಐಐಟಿ ಐಐಎಂ ಮತ್ತು ವಿಶ್ವವಿದ್ಯಾಲಯಗಳನ್ನು ಕೇಳಿಕೊಂಡಿಲ್ಲ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವಾಲಯ ಸ್ವಪ್ನೆ

ಉಜ್ಜೇಕಿಸ್ತಾನದಲ್ಲಿ ನೂತನ ಸಂಸತ್ತಿನ ಆಯ್ಕೆಗಾಗಿ ಇಂದು ಚುನಾವಣೆ

ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆಯಲಿರುವ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಭಾರತೀಯ ಜನತಾ ಪಾರ್ಟ ಆಯೋಜಿಸಿರುವ ಈ ರ್ಕಾಲಿಯಲ್ಲಿ ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಚಮಂತ್ರಿಗಳು ಹಾಗೂ ಸಂಪುಟದ ಸಚಿವರುಗಳು ಸಹ ಭಾಗವಹಿಸಲಿದ್ದಾರೆ ಹೆಡ್ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧದ ಪ್ರತಿಭಟನೆಗಳ ಮಧ್ಯೆ ವಿದ್ಯಾರ್ಥಿಗಳ ಸಾಮಾಜಕ ಮಾಧ್ಯಮ ಪೋಸ್ಟ್ಗಳನ್ನು ಪತ್ತೆ ಹಚ್ಚಲು ಸರ್ಕಾರವು ಐಐಟಿ ಐಐಎಂ ಮತ್ತು ವಿಶ್ವವಿದ್ಯಾಲಯಗಳ್ನು ಕೇಳಿಲ್ಲ ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸ್ವಷ್ಟಪಡಿಸಿದೆ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಸಚಿವಾಲಯ ಐಐಟಿ ಐಐಎಂ ವಿಶ್ವವಿದ್ಯಾಲಯಗಳು ಅಥವಾ ಇನ್ನಿತರ ಯಾವುದೇ ಸಂಸ್ಥೆಗಳಿಗೆ ಸಚಿವಾಲಯದಿಂದ ಇಂತಹ ಸೂಚನೆ ನೀಡಿಲ್ಲ ಎಂದು ತಿಳಿಸಿದೆ ವಿದ್ಯಾರ್ಥಿಗಳ ಸಾಮಾಜಿಕ ಮಾಧ್ಯಮ ಮೋಸ್ಟ್ಗಳನ್ನು ಪತ್ತೆ ಹಬ್ಬಿವಂತೆ ಈ ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರ ಕೇಳಿಕೊಂಡಿದೆ ಎಂದು ಕೆಲ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟಗೊಂಡಿರುವ ಹಿನ್ನೆಲೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಈ ಸ್ಪಷ್ಟನೆ ನೀಡಿದೆ ಈ ಕುರಿತು ಪ್ರಕಟಗೊಂಡಿರುವ ವರದಿಗಳು ನಿಜಾಂಶದಿಂದ ಕೂಡಿಲ್ಲ ಮತ್ತು ಸತ್ಯಕ್ಕೆ ದೂರವಾದವು ಎಂದು ಸಚಿವಾಲಯ ಹೇಳಿದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ವಿರೋಧ ಪಕ್ಷಗಳು ಹೇಳುತ್ತಿರುವ ಸುಳ್ಳುಗಳನ್ನು ಬಹಿರಂಗ ಪಡಿಸಲು ಹಾಗೂ ಕಾಯ್ದೆಯ ಬಗ್ಗೆ ವಿವರಗಳನ್ನು ಜನರಿಗೆ ತಿಳಿಸಲು ಬಿಜೆಪಿ ಸಾಮೂಹಿಕ ಸಂಪರ್ಕ ಕಾರ್ಯಕ್ರಮವನ್ನು ಘೋಷಿಸಿದೆ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ಜೆ

ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪಕ್ಷದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಈ ವಿಷಯವಾಗಿ ಬಿಜೆಪಿಯ ಕಾರ್ಯತಂತ್ರದ ಕುರಿತು ರೂಪುರೇಷೆ ಸಿದ್ದಪಡಿಸಲಾಗಿದೆ

ರಾಜ್ಸಭಾ ಸದಸ್ಟ ಸ್ವಪನ್ದಾಸ್ ಗುಪ್ತ ಐಎಎಂ ಶಿಲಾಂಗ್ ಅಧ್ಯಕ್ಷ ಸಿತಿರ್ ಬಜೋರಿಯಾ ನಳಂದ ವಿಶ್ವವಿದ್ಯಾಲಯದ ಉಪ ಕುಲಪತಿ ಸುನ್ನೆನ ಸಿಂಗ್ ಜೆ ಎನ್ ಯು ಪ್ರೋಫೆಷರ್ ಐನುಲ್ ಹಸನ್ ಶಾಂತಿ ಮತ್ತು ಸಂಫರ್ಷ ಅಧ್ಯಯನ ಸಂಸ್ಥೆಯ ಹಿರಿಯ ಫೆಲೋ ಐಯ್ಲರ್ ಮಿತ್ರ ಹಾಗೂ ಪತ್ರಕರ್ತ ಕಾಂಚನ್ ಗುಪ್ತ ಅವರು ಈ ಹೇಳಿಕೆಗೆ ಸಹಿ ಹಾಕಿದ್ದಾರೆ ಸಮಾಜದ ಪ್ರತಿಯೊಂದು ವರ್ಗದವರಿಗೆ ಸಂಯಮ ಅಪಪ್ರಚಾರ ಕೋಮುವಾದ ಮತ್ತು ಅರಾಜಕತಾವಾದದ ಬಲೆಗೆ ಬೀಳಲು ನಿರಾಕರಿಸಬೇಕೆಂದು ಸಹಿ ಮಾಡಿರುವ ಎಲ್ಲರೂ ತಿಳಿಸಿದ್ದಾರೆ ಅಲ್ಲದೇ ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಹಿಂಸಚಾರ ಮತ್ತು ಇದರಿಂದ ಸೃಷ್ಟಿಯಾಗಿರುವ ಭಯದ ವಾತಾವರಣದ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದಾರೆ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ವಾನಿಸ್ತಾನದಿಂದ ಧಾರ್ಮಿಕ ಶೋಷಣೆಗೆ ಒಳಗಾದ ಅಲ್ಲಸಂಬ್ಲಾತರರಿಗೆ ಪೌರತ್ವ ಕಲ್ಪಿಸುವುದು ಈ ಕಾಯ್ದೆಯ ಉತ್ತಮ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲಿಸಿ ನೂರಾರು ಜನರು ನಿನ್ನೆ ಸಂಜೆ ಮುಂಬೈನ ದಾದರ್ ರೈಲ್ವೆ ನಿಲ್ದಾಣದ ಹೊರಗೆ ಸಭೆ ಸೇರಿದ್ದರು ಈ ವೇಳೆ ಅವರು ಕಾಯ್ದೆ ಪರವಾದ ಘೋಷಣೆಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿದರು ಹೊಸ ಕಾಯ್ದೆ ರಚನೆ ಹಿನ್ನೆಲೆಯಲ್ಲಿ ಮುಂಬೈ ಮಹಾನಗರದ ಐತಿಹಾಸಿಕ ಆಗಸ್ಟ್ ಕ್ರಾಂತಿ ಮೈದಾನದಲ್ಲಿ ಬೃಹತ್ ರ್ನಾಲಿ ನಡೆದ ಎರಡು ದಿನಗಳ ನಂತರ ಈ ಸಭೆ ಆಯೋಜಿಸಲಾಗಿತ್ತು ಬಾಲಿವುಡ್ ಸೆಲೆಬ್ರಿಟಿಗಳು ಮತ್ತಿತರ ಪ್ರಮುಖರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಂಘಟಕರು ಸಂವಿಧಾನ ಸನ್ನಾನ್ ಮಂಚ್ ಮೂಲಕ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಶಾಂತಿಯುತವಾಗಿ ಬೆಂಬಲ ನೀಡುವಂತೆ ನಾಗರಿಕರಿಗೆ ಮನವಿ ಮಾಡಿದರು ಮತ್ತು ಪ್ರಸ್ತಾವಿತ ನಾಗರಿಕರ ರಾಷ್ಷೀಯ ನೋಂದಣಿ ಬಗ್ಗೆಯೂ ಉಲ್ಲೇಖಿಸಿದರು

ದೇಶವು ಅಭಿವೃದ್ದಿಯ ಹಾದಿಯಲ್ಲಿ ಸಾಗಿದ ಸುಧಾರಣೆಯ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯುತ್ತಿದೆ

ವಿದೇಶಾಂಗ ವ್ನವಹಾರಗಳ ಸಚಿವ ಎಸ್

ಇರಾನ್ ವಿದೇಶಾಂಗ ಸಚಿವರು ಈ ಸಮಾವೇಶದ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಮಾವೇಶ ನೇಪಥ್ಯದಲ್ಲಿ ಜೈಶಂಕರ್ ಅವರು ಇರಾನ್ ಅಧ್ಯಕ್ಷ ಹಸನ್ ರೌಹಾನಿ ಅವರನ್ನು ಭೇಟಿ ಮಾಡಲಿದ್ದಾರೆ

ಅಲ್ಲಿನ ವಿದೇತಾಂಗ ಸಚಿವ ಯೂಸುಫ್ ಬಿನ್ ಅಲವಿ ಬಿನ್ ಅಬ್ದುಲ್ಲಾ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳ ನಡುವಿನ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಜೈಶಂಕರ್ ಅವರು ಓಮನ್ನ ಹಲವು ಸಚಿವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ

ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ಹಸನ್ ರವಾನಿಯವರು ಜಪಾನ್ನ ಅನೇಕ ಉದ್ದಿಮೆದಾರರುಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ತಮ್ನ ದೇಶದ ವಿರುದ್ದ ಅಮೆರಿಕ ಜಾರಿ ಮಾಡಿರುವ ನಿರ್ಬಂಧವನ್ನು ಟೀಕಿಸಿರುವ ಅಧ್ಯಕ್ಷರು ಜಪಾನ್ ಜತೆಗಿನ ತಮ್ನ ರಾಷ್ಟದ ಸ್ನೇಹ ಬಾಂಧವ್ಣವನ್ನು ಸುಧಾರಿಸುವ ಬಯಕೆಯನ್ನು ವ್ವಕ್ತಪಡಿಸಿದ್ದಾರೆ ಎಂದು ಇರಾನ್ನ ವಿದೇಶಾಂಗ ಸಚಿವಾಲಯ ಹೇಳಿಕೆ ನೀಡಿದೆ ಇರಾನ್ ವಿದೇಶಾಂಗ ಸಚಿವ ಅಬ್ಲಾಸ್ ಅರಾಗಚಿ ಸಹ ಹಸನ್ ರೌಹಾನಿ ಅವರಿಗೆ ಸಾತ್ ನೀಡಿದ್ದಾರೆ

ಸತತ ಒಂಬತ್ತನೇ ಅವಧಿಗೆ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶ ಅವಾಮಿ ಲೀಗ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ

ಓಬೇದುಲ್ಲಾ ಖಾದೀರ್ ಅವರು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡನೇ ಅವಧಿಗೆ ಆಯ್ಲೆಯಾಗಿದ್ದಾರೆ ಶೇಖ್ ಹಸೀನಾ ಸರ್ಕಾರದಲ್ಲಿ ಖಾದೀರ್ ಅವರು ರಸ್ತೆ ಸಾರಿಗೆ ಸಚಿವರಾಗಿದ್ದಾರೆ ಉಳಿದಂತೆ ಅವಾಮಿ ಲೀಗ್ ಪಕ್ಷದ ಉನ್ನತ ಹುದ್ದೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ

ಆಕಾಶವಾಣಿಯಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಪಂದ್ಲದ ನೇರ ವೀಕ್ಷಕ ವಿವರಣೆಯನ್ನು ಕೇಳಬಹುದಾಗಿದೆ